ಪ್ರಧಾನಮಂತ್ರಿ ಅವಾಸ್ ಯೋಜನೆಯಡಿ ಇಂದು ಯಾರು ಸೌಲಭ್ಯ ಪಡೆದಿಲ್ಲವೋ ಅವರು ನಾಳೆ ಖಂಡಿತ ಸೌಲಭ್ಯ ಪಡೆಯಲಿದ್ದಾರೆ ಎಂದು ಅವರು ಹೇಳಿದರು

ಇತ್ತೀಚೆಗೆ ಕಾಶ್ಮೀರಿ ಸಮುದಾಯದ ವ್ಯಕ್ತಿಗಳ ಮೇಲೆ ದಾಳಿ ಮಾಡಿದ ಪ್ರಕರಣವನ್ನು ಖಂಡಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಎಲ್ಲ ಜನರು ಸಹೋದರತೆ ಭಾತೃತ್ವ ಹಾಗೂ ಒಗ್ಗಟ್ಟಿನಿಂದ ಬದುಕುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ನೆರೆಯ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪೋಷಿಸುವ ಮೂಲಕ ವಿಶ್ವದೆಲ್ಲೆಡೆ ಟೀಕೆಗೆ ಗುರಿಯಾಗಿದ್ದರೂ ಭಾರತದ ಮೇಲೆ ದಾಳಿ ಮಾಡುವ ಏಕ್ಕೆಕ ಉದ್ದೇಶವನ್ನು ಪಾಕಿಸ್ತಾನ ಹೊಂದಿದೆ ಭಯೋತ್ವಾದಕರನ್ನು ಬಳಸಿಕೊಳ್ಳುತ್ತಿದೆ ಎಂದು ದೂರಿದರು ಇದೇ ವೇಳೆ ಆಗ್ರಾ ಮೆಟ್ರೋ ರೈಲು ಯೋಜನೆಗೆ ಶಂಕುಸ್ವಾಪನೆ ನೆರವೇರಿಸಿದರು

ಲಖನೌ ಮೆಟ್ರೋ ಮೂಲಕ ಚೌಧರಿ ಚರಣ್ ಸಿಂಗ್ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಮೆಟ್ರೋ ರೈಲಿಗೂ ಇದೇ ವೇಳೆ ವಿಡಿಯೋ ಲಿಂಕ್ ಮೂಲಕ ಉದ್ವಾಟಿಸಿದರು ವಾರಾಣಸಿಯ ಬಾಡಾಲಾಲ್ಮರ್ ಪ್ರದೇಶದ ಪಂಡಿತ್ ದೀನ್ ದಯಾಳ್ ಹನ್ಸ್ತ್ ಕಲಾ ಸಂಕುಲ್ನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ದೇಶದ ಎಲ್ಲ ರಂಗಗಳಲ್ಲೂ ಮಹಿಳೆಯರು ದಾಪುಗಾಲು ಇಟ್ಟದ್ದಾರೆ ಎಂದರು ಬಾಬಾ ವಿಶ್ವನಾಥ್ ದೇವಾಲಯದ ಕಾರಿಡಾರ್ ಯೋಜನೆಗೆ ಇದೇ ವೇಳೆ ಶಂಕುಸ್ಟಾಪನೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ವಾರಾಣಸಿಯ ವಿಶ್ವನಾಥ ದೇವಾಲಯ ಕೋಟ್ಯಂತರ ಜನರ ನಂಬಿಕೆ ಮತ್ತು ಸತ್ಯದ ಪ್ರತೀಕದಂತಿದೆ ಎಂದರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿಂದು ಹಿಂಡನ್ ವಿಮಾನ ನಿಲ್ದಾಣದ ನಾಗರಿಕ ಟರ್ಮಿನಲ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಇದೇ ವೇಳೆ ಅನೇಕ ಯೋಜನೆಗಳಿಗೆ ಶಂಕುಸ್ವಾಪನೆ ನೆರವೇರಿಸಿದರು ದಿಲ್ ಷಾದ್ ಉದ್ಯಾನವನ ಉದ್ಪಾಟನೆ ದೆಹಲಿ ಗಾಜಿಯಾಬಾದ್ ಕೆಂಪು ಮಾರ್ಗದ ಮೆಟ್ರೋಗೂ ಶಂಕುಸ್ಟಾಪನೆ ನೆರವೇರಿಸಿದರು ಅಯೋಧ್ಯೆಯ ರಾಮ ಜನ್ಮ ಭೂಮಿ ಬಾಬರಿ ಮಸೀದಿ ಜಮೀನು ವಿವಾದ ಪ್ರಕರಣವನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ಮಧ್ಯಸ್ವಿಕೆಗೆ ಸುಪ್ರೀಂಕೋರ್ಟ್ ಇಂದು ಆದೇಶಿಸಿದೆ ಈ ಸಂಬಂಧ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಎಫ್

ಕಲ್ಲಿಪುಲ್ಲಾ ಅವರು ಪ್ರಕರಣದ ಮಧ್ಯಸ್ಟಿಕೆದಾರರ ಸಮಿತಿಯ ನೇತೃಕ್ಷವನ್ನು ವಹಿಸಲಿದ್ದಾರೆ

ಫೈಜಾಬಾದ್ನಲ್ಲಿ ಪ್ರಕರಣದ ಮಧ್ಯಸ್ಥಿಕೆ ಪ್ರಕ್ರಿಯೆಗಳು ನಡೆಯಲಿದ್ದು ಒಂದು ವಾರದೊಳಗೆ ಆರಂಭವಾಗಲಿದೆ ಎಂದು ಸುಪ್ರೀಂಕೋರ್ಟ್ ಸ್ವಷ್ಟಪಡಿಸಿದೆ

ಮಧ್ಯಸ್ಥಿಕೆದಾರರ ಸಮಿತಿ ಹೆಚ್ಚಿನ ಸದಸ್ಕರನ್ನು ನೇಮಕ ಮಾಡಿಕೊಳ್ಳಬಹುದಾಗಿದೆ ಎಂದೂ ಹೇಳಿರುವ ಸುಪ್ರೀಂಕೋರ್ಟ್ ಯಾವುದೇ ರೀತಿಯ ಕಷ್ಟ ಇದ್ದಲ್ಲಿ ಅದನ್ನು ಸರ್ವೋನ್ನಕ ನ್ಕಾಯಾಲಯದ ನೋಂದಣಿ ಕಚೇರಿಗೆ ತಿಳಿಸುವಂತೆ ಹೇಳಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಯ್ದ ಭಾಷಣಗಳ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಸ್ತಕವನ್ನು ದೆಹಲಿಯಲ್ಲಿ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಬಿಡುಗಡೆ ಮಾಡಿದರು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಕರ್ನಲ್ ರಾಜ್ಕವರ್ಧನ್ ರಾಥೋಡ್ ಸೇರಿದಂತೆ ಹಲವರು ಉಪಶ್ಥಿತರಿದ್ದರು ಯಾವುದೇ ಪ್ರಧಾನಮಂತ್ರಿ ಮಾಡುವ ಭಾಷಣಗಳು ಇತಿಹಾಸ ದಾಖಲೆಯಲ್ಲಿ ಉಳಿಯುತ್ತವೆ ಎಂದ ಜೇಟ್ಲಿ ಮೋದಿ ಅವರು ರಾಜಕೀಯ ಅಂತಾರಾಷ್ಟೀಯ ವ್ಯವಹಾರ ಆರ್ಥಿಕ ಕ್ರೀಡೆ ಗ್ರಾಮೀಣಾಭಿವೃದ್ಧಿ ಹಾಗೂ ನೈರ್ಮಲ್ಯ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಮಾಡಿರುವ ಆಶು ಭಾಷಣಗಳ ಈ ಕೃತಿಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಹೆಸರಿಡಲಾಗಿದೆ ಎಂದರು

ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಆರು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದು ಪಕ್ಷದ ಸಂಸದ ಧರ್ಮೇಂದ್ರ ಯಾದವ್ ಬುದಾನ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಪಡೆಯಾಗಿದ್ದ ಓರಿಯ ನಾಯಕ ಬೈಜಯಂತ್ ಜಯ್ ಪಾಂಡ ಅವರನ್ನು ಪಕ್ಷದ ರಾಷ್ಟೀಯ ಉಪಾಧ್ವಕ್ಷ ಮತ್ತು ವಕ್ತಾರನ್ನಾಗಿ ನೇಮಿಸಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ನೇಮಕ ಮಾಡಿದ್ದಾರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಾಗಿ ಜಯ್ ಪಾಂಡ ಕೆಲಸ ಮಾಡಿದ್ದರು ಕಳೆದ ಸೋಮವಾರ ಪಾಂಡ ಬಿಜೆಪಿಗೆ ಸೇರ್ಪಡೆಯಾಗಿದ್ದರು ಮಿಜೋರಾಂ ರಾಜ್ಯಪಾಲ ಕೆ ರಾಜಕೇಖರನ್ ತಮ್ಮ ಸ್ಥಾನಕ್ಕೆ ನೀಡಿದ ರಾಜೀನಾಮೆಯನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಂಗೀಕರಿಸಿದ್ದಾರೆ ಅಸ್ಲಾಂನ ರಾಜ್ಯಪಾಲ ಮ್ರೊ ಜಗದೀಶ್ ಮುಖಿ ಅವರಿಗೆ ಮಿಜೋರಾಂನ ರಾಜ್ಯಪಾಲರ ಹೆಚ್ಚುವರಿ ಜವಾಬ್ದಾರಿ ವಹಿಸಲಾಗಿದೆ ಮೇಫಾಲಯ ವಿಧಾನಸಭೆಯ ಮುಂಗಡಪತ್ರ ಅಧಿವೇಶನ ಶಿಲ್ಲಾಂಗ್ನಲ್ಲಿ ಆರಂಭವಾಗಿದೆ ರಾಜ್ಯವಾಲ ತಥಾಗತ ರಾಯ್ ತಮ್ಮ ಭಾಷಣದಲ್ಲಿ ರಾಜ್ಯ ಸರ್ಕಾರ ಆರೋಗ್ಯ ಶಿಕ್ಷಣ ವಲಯದ ಸೇವೆ ನೀಡಲು ಉತ್ಸುಕವಾಗಿದೆ ಜೊತೆಗೆ ರಸ್ತೆ ಸೇತುವೆ ವಿದ್ಯುತ್ ಕುಡಿಯುವ ನೀರಿನ ಪೂರೈಕೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೂಡಿಕೆ ಮಾಡಲು ಮುಂದಾಗಿದೆ ಎಂದರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಎರಡು ಶತಕೋಟಿ ಡಾಲರ್ ವಂಚಿಸಿ ತಲೆ ಮರೆಸಿಕೊಂಡಿರುವ ಆರ್ಥಿಕ ಅಪರಾಧಿ ನೀರವ್ ಮೋದಿಗೆ ಸೇರಿದ ಮಹಾರಾಷ್ಟದ ರಾಯ್ಗಢ್ ಜಿಲ್ಲೆಯ ಅಲಿಬಾಗ್ನಲ್ಲಿರುವ ಬಂಗಲೆಯನ್ನು ನೆಲಸಮ ಮಾಡಲಾಗಿದೆ ಅತ್ಕಾಧುನಿಕ ಸ್ಫೋಟ ತಂತ್ರಜ್ಞಾನ ಬಳಸಿ ಬಂಗಲೆಯನ್ನು ನೆಲಸಮ ಮಾಡಿರುವುದಾಗಿ ರಾಯ್ಗಢ್ ಜಿಲ್ಲಾಧಿಕಾರಿ ವಿಜಯ್ ಸೂರ್ಯವಂಶಿ ತಿಳಿಸಿದ್ದಾರೆ

ಬಿಕೇನಾರ್ ಬಳಿಯ ನಾಲ್ ವಾಯುನೆಲೆಯಿಂದ ಎಂದಿನಂತೆ ಪಾರಾಟ ನಡೆಸುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ

ಮಹಿಳಾ ಸಬಲೀಕರಣಕ್ಕೆ ಹಾಗೂ ಸಮಾಜದ ಏಳಿಗೆಗೆ ಶ್ರಮಿಸಿದವರನ್ನು ಗುರುತಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಕಾಣ ಅಭಿವ್ಯದ್ಧಿ ಸಚಿವಾಲಯ ನಾರಿ ಶಕ್ತಿ ಮರಸ್ಕಾರವನ್ನು ಪ್ರತಿ ವರ್ಷ ನೀಡಿ ಗೌರವಿಸುತ್ತಿದೆ ಕೌಶಲ್ಯಾಭಿವೃದ್ಧಿಯ ಮೂಲಕ ಮಹಿಳೆಯರ ಸಬಲೀಕರಣ ಮತ್ತು ಜೀವನ ಕ್ರಮ ಸುಧಾರಣೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮತ್ತು ಕೌಶಲ್ಕಾಭಿವೃದ್ಧಿ ಸಚಿವಾಲಯ ಪರಸ್ಪರ ಒಪ್ಪಂದಕ್ಕೆ ಸಹಿ ಹಾಕಿದೆ ರಾಷ್ಟೀಯ ಮಹಿಳಾ ಕೋಶದ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ವಿವಿಧ ಕೌಶಲ್ಯಗಳನ್ನು ಗುರುತಿಸಿ ಮಹಿಳೆಯರನ್ನು ಸ್ವಯಂ ಉದ್ಕೋಗ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ